ರಾಷ್ಷಪತಿಗಳಿಂದ ಶ್ರದ್ದಾಂಜಲಿ

ಈ ಹಂತದ ಬಹಿರಂಗ ಪ್ರಚಾರಕ್ಷೆ ಇಂದು ತೆರೆ ಬೀಳಲಿದೆ

ಈ ಪೈಕಿ ಆಂಧಪ್ರದೇಶ ಆರುಣಾಜಲಪ್ರದೇಶ ಮೇಫಾಲಯ ಮಿಜೋರಾಂ ನಾಗಾಲ್ನಾಂಡ್ ಸಿಕ್ಕಿಂ ತೆಲಂಗಾಣ ಉತ್ತರಖಂಡ್ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪದ ಎಲ್ಲ ಲೋಕಸಭಾ ಕ್ಷೇತ್ರಗಳು ಸೇರಿವೆ ಇದಲ್ಲದೆ ಅಸ್ಲಾಂ ಬಿಹಾರ್ ಛಕ್ತೀಸ್ಗಢ ಜಮ್ಮ ಮತ್ತು ಕಾಶ್ಮೀರ ಮಹಾರಾಷ್ಟ ಮಣಿಮರ ಒಡಿಶಾ ತ್ರಿಮರಾ ಉತ್ತರಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಹಲವು ಲೋಕಸಭಾ ಕ್ಷೇತ್ರಗಳಿಗೂ ಗುರುವಾರ ಚುನಾವಣೆ ನಡೆಯಲಿದೆ ಇದಲ್ಲದೆ ಆಂಧಪ್ರದೇಶ ಸಿಕ್ಕಿಂ ಮತ್ತು ಆರುಣಾಚಲಪ್ರದೇಶ ವಿಧಾನಸಭಾ ಚುನಾವಣೆಗೂ ಬಹಿರಂಗ ಪ್ರಜಾರ ಇಂದು ಅಂತ್ಲಗೊಳ್ಳಲಿದೆ

ನಾಲ್ಕನೇ ಪಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದು ಸಂಜೆ ಅಂತ್ಯಗೊಳ್ಳಲಿದೆ

ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದ್ದು

ಬಿಹಾರದಲ್ಲಿ ಮೂರನೇಯ ಪಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು

ನಿನ್ನೆ ನಾಮಪತ್ರಗಳನ್ನು ಹಿಂಪಡೆಯಲು ಕಡೆಯ ದಿನವಾಗಿತ್ತು ಒಡಿಕಾದಲ್ಲಿ ಮೊದಲನೇ ಪಂತದ ಲೋಕಸಭಾ ಚುನಾವಣಾ ಪ್ರಚಾರ ಇಂದು ಸಂಜೆ ಅಂತ್ಯಗೊಳ್ಳಲಿದೆ

ಅಸ್ಲಾಂನಲ್ಲಿ ಮೊದಲ ಹಂತದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಇಂದು ಸಂಜೆಗೆ ಮುಕ್ತಾಯವಾಗಲಿದ್ದು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಪಕ್ಷೇತರ ಅಭ್ಕರ್ಥಿಗಳು ಮತದಾರರ ಮನವೊಲಿಕೆಗೆ ಕಸರತ್ತು ನಡೆಸಿದ್ದಾರೆ

ತಮಿಳುನಾಡು ಮುಖ್ಯಮಂತ್ರಿ ಯಡಪ್ಪಾಡಿ ಕೆ ಪಳನಿಸ್ವಾಮಿ ಎಐಎಡಿಎಂಕೆ ಸರ್ಕಾರದ ಸಾಧನೆಗಳನ್ನು ವಿವರಿಸಿ ಮತಯಾಚನೆ ಮಾಡುವುದಾಗಿ ಹೇಳಿದ್ದಾರೆ ನಾಮಕಲ್ನಲ್ಲಿ ನಿನ್ನೆ ರಾತ್ರಿ ರೋಡ್ ಶೋದಲ್ಲಿ ಮಾತನಾಡಿದ ಅವರು

ಅಗತ್ಕ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ

ಮಹಾರಾಷ್ಟದ ಲಾಥೂರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಚುನಾವಣಾ ಪ್ರಜಾರ ಸಭೆಯಲ್ಲಿ ಭಾಷಣ ಮಾಡಿದರು ಪಕ್ಷದ ಕಾರ್ಯಕರ್ತರ ಪರಿಶ್ರಮವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂದರು ಭಕ್ರಪತಿ ಶಿವಾಜಿ ಮಹಾರಾಜರ ಕನಸಿನ ಪಾದಿಯಲ್ಲಿ ಭಾರತ ತನ್ನ ಯಕೋಗಾಥೆಯನ್ನು ಆರಂಭಿಸಿತು ಎಂದು ಪ್ರಧಾನಿ ನೆನಪಿಸಿಕೊಂಡರು ಲೋಕಸಭಾ ಚುನಾವಣೆಗೆ ದೇಶಾದ್ಯಂತ ಪಲವು ರಾಜಕೀಯ ಪಕ್ಷಗಳ ನಾಯಕರು ತಮ್ಮ ಪ್ರಜಾರವನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಕರ್ನಾಟಕದ ಮೈಸೂರು ಮತ್ತು ಚಿತ್ರದುರ್ಗ ಹಾಗೂ ತಮಿಳುನಾಡಿನಲ್ಲಿ ಪ್ರಚಾರ ಸಭೆಗಳಲ್ಲಿ ಮಾತನಾಡಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಒಡಿಶಾದ ಮರಿಯಲ್ಲಿ ಇಂದು ರೋಡ್ ಶೋ ನಡೆಸಲಿದ್ದಾರೆ ಅವರು ಇಂದು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಶಂಷಾಬಾದ್ನಲ್ಲೂ ಚುನಾವಣಾ ರ್ಕಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಅಧ್ವಕ್ಷ ರಾಮಲ್ ಗಾಂಧಿ ಅಸ್ಸಾಂನ ಹೈಲಾಕಂಡಿ ಜಿಲ್ಲೆಯಲ್ಲಿ ಹಾಗೂ ಬಿಹಾರದ ಗಯಾದಲ್ಲಿ ಇಂದು ಪ್ರಜಾರ ನಡೆಸಲಿದ್ದಾರೆ ಬಿಎಸ್ಪಿ ನಾಯಕಿ ಮಾಯಾವತಿ ಇಂದು ಉತ್ತರಪ್ರದೇಶದ ಬಿಜ್ನೋರ್ನಲ್ಲಿ ಚುನಾವಣಾ ರ್ಕಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ವಿಶ್ವಾಸಾರ್ಪ ಮತ್ತು ಖಜಿತ ಮಾಹಿತಿಯನ್ನು ಆಧರಿಸಿ ನಡೆಸಿದ ಕಾರ್ಯಚರಣೆಯಲ್ಲಿ ಈ ಭಾರಿ ಮೊತ್ತದ ನಗದು ಪಣದ ಸಾಗಾಟದ ಮೇಲೆ ಕಣ್ಣಿಡಲಾಗಿತ್ತು ದೆಪಲಿ ಆದಾಯ ಕೆರಿಗೆ ನಿರ್ದೇಶನಾಲಯದ ಅಧಿಕಾರಿಗಳು ರಾಷ್ಟೀಯ ರಾಜಧಾನಿ ಪ್ರದೇಶ ಭೋಪಾಲ್ ಇಂದೋರ್ ಮತ್ತು ಗೋವಾದಲ್ಲಿ ಕೋಧ ಕಾರ್ಯಾಚರಣೆ ನಡೆಸಿ ಈ ಮೊತ್ತವನ್ನು ವರಪಡಿಸಿಕೊಂಡಿದ್ದಾರೆಂದು ಸಿಐಡಿಟಿ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ

ಕರುಣರಾಜು ತಿಳಿಸಿದ್ದಾರೆ

ದೆಹಲಿಯಲ್ಲಿರುವ ರಾಷ್ಟೀಯ ಮೊಲೀಸ್ ಸ್ಮಾರಕದಲ್ಲಿ ಹುತಾತ್ಮ ಮೊಲೀಸರಿಗೆ ರಾಷ್ಟವತಿ ರಾಮನಾಥ್ ಕೋವಿಂದ್ ಕ್ರದ್ಧಾಂಜಲಿ ಸಲ್ಲಿಸಿದರು

ನಂತರ ಮಾತನಾಡಿದ ರಾಷ್ಷಪತಿಗಳು ದೇಶ ಅಭಿವೃದ್ಧಿಯತ್ತ ಮುನ್ನಡೆಯಲು ಶಾಂತಿಯುತ ವಾತಾವರಣ ಅಗತ್ಯ

ಹಾಗು ನಾಲ್ವರು ಯೋಧರನ್ನು ಜೀವಂತವಾಗಿ ಸೆರೆ ಓಡಿಯಲಾಗಿತ್ತು ಈ ದಿನದ ನೆನಪಿಗಾಗಿ ರಾಷ್ಟಪತಿಗಳು ವೀರ್ ಪರಿವಾರ್ ಎಂಬ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದರು ಪುತಾತ್ಮ ಸಿಆರ್ಪಿಎಫ್ ಸಿಬ್ಬಂದಿಯ ಸಮೀಪದ ಬಂಧುಗಳಿಗೆ ನೆರವಾಗಲು ಈ ಆಪ್ ಸಹಕಾರಿಯಾಗಿದೆ ಶ್ರೀಲಂಕಾದೊಂದಿಗಿನ ಜಲದಡಿಯನ್ನು ದಾಟದ ಆರೋಪದ ಮೇಲೆ ಇಂದು ಮುಂಜಾನೆ ತಮಿಳುನಾಡಿನ ನಾಲ್ವರು ಮೀನುಗಾರರನ್ನು ಲಂಕಾ ಸೌಕಾಪಡೆ ದಸ್ತಗಿರಿ ಮಾಡಿದೆ ಅವರ ಮೀನುಗಾರಿಕೆ ದೋಣಿಗಳನ್ನು ಕೂಡ ವಶಪಡಿಸಿಕೊಂಡಿದೆ ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಎರಡನೇ ದಿನವಾದ ಇಂದು ನವದೆಹಲಿಯಲ್ಲಿ ಭಯೋತ್ವಾದನಾ ನಿಧಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕ್ಶೇಕತಾವಾದಿ ನಾಯಕ ಮಿರ್ವಾಯಿಸ್ ಉಮರ್ ಫಾರೂಕ್ ಅಮರನ್ನು ಪ್ರಕ್ನಿಸಲಿದೆ